ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಪಂಡಿತ್ ಮದನ್ ಮೋಹನ್ ಮಾಳವೀಯ

ಪಂಚಾಯತ್ ಪಂತದಲ್ಲಿ ಅಂತರ್ಜಲ ನಿರ್ವಹಣೆ ಹಾಗೂ ನೀರು ಬಳಕೆ ಕುರಿತಂತೆ ಪ್ರಾಥಮಿಕ ಮನೋಧೋರಣೆಯನ್ನು ಬದಲಾವಣೆ ಮಾಡುವ ಉದ್ಲೇಶವನ್ನು ಈ ಯೋಜನೆ ಒಳಗೊಂಡಿದೆ ಆರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಕೇಂದ್ರ ಸಚಿವ ಸಂಮಟ ಸಭೆ ನಿನ್ನೆ ಅನುಮೋದನೆ ನೀಡಿದೆ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮಾತನಾಡಿ ಕರ್ನಾಟಕ ಸೇರಿದಂತೆ ಐದು ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಐದು ವರ್ಷಗಳ ಅವಧಿಯಲ್ಲಿ ಅನುಷ್ಣಾನಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಈ ಯೋಜನೆಯಿಂದ ರೈಶರ ಆದಾಯದಲ್ಲಿ ಹೆಚ್ಚಳವಾಗಲಿದ್ದು ಅಂತರ್ಜಲ ವ್ವದ್ದಿ ಜೊತೆಗೆ ನಿರ್ವಹಣೆಯ ಕೌಶಲ್ಲ ಹೆಚ್ಚಳವಾಗಲಿದೆ ಎಂದರು

ಮೂರು ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದ ವಾಜಪೇಯಿ ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ

ದಕ್ಷ ಆಡಳಿತಕ್ಕೆ ಹೆಸರಾಗಿದ್ದ ವಾಜಪೇಯಿ ತನ್ನದೇ ಆದ ಛಾಮ ಮೂಡಿಸಿದ್ದರು ತಮ್ಮ ಅವಧಿಯಲ್ಲಿ ಅರ್ಥಿಕ ನೀತಿಗಳು ಮೂಲಸೌಕರ್ತ ಅಭಿವೃದ್ದಿ ಯೋಜನೆಗಳು ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಅವರ ಪ್ರಮುಖ ಸಾಧನೆಗಳಾಗಿದ್ಲವು

ಅವರ ವ್ಯಕ್ತಿತ್ವ ಪಲವು ವೈಶಿಷ್ಟಗಳಿಂದ ಕೂಡಿತ್ತು ಉತ್ತಮ ವಾಗ್ಮಿ ಬರಹಗಾರ ಕವಿ ಸಾಮಾಜಿಕ ಕಾರ್ಯಕರ್ತ ಪತ್ರಕರ್ತರಾಗಿಯೂ ಅವರು ಜನಮಾನಸದಲ್ಲಿ ನೆಲೆಸಿದ್ದಾರೆ ವಾಜಪೇಯಿ ನಾಯಕರಲ್ಲೇ ನಾಯಕರಾಗಿ ಗುರುತಿಸಿಕೊಂಡ ಮಹಾನ್ ಚೇತನ ಅವರ ಅನೇಕ ಕವಿತೆಗಳು ಪ್ಟದಯ ಸ್ಪರ್ತಿಸಿಯಾಗಿದ್ದು ಜನರ ಬಾಯಲ್ಲಿ ಸದಾ ನಲಿದಾಡುವಂತಿತ್ತು ಇದೇ ಸಂದರ್ಭದಲ್ಲಿ ದೇಶ ಭಾರತ ರತ್ನ ಪಂಡಿತ್ ಮದನ್ ಮೋಪನ್ ಮಾಳವೀಯ ಅವರ ಜನ್ನ ದಿನೋತ್ಸವವನ್ನು ಆಚರಿಸುತ್ತಿದೆ ಶಿಕ್ಷಣ ತಜ್ಞರಾಗಿ ಹಾಗೂ ಸ್ವಾತಂತ್ರ್ಮ ಹೋರಾಟಗಾರರಾಗಿ ದೇಶಕ್ಕೆ ಮಾಳವೀಯ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ

ನಂತರ ಅಟಲ್ ಬಿಹಾರಿ ವೈದ್ಯಕೀಯ ಕಾಲೇಜಿನ ಕಟ್ಟಡಕ್ಕೆ ಶಂಕುಸ್ವಾಪನೆ ನೆರವೇರಿಸಲಿದ್ದಾರೆ ವಾಜಪೇಯಿ ಅವರ ಜನ್ನದಿನಾಚರಣೆಯ ಅಂಗವಾಗಿ ಆಯೋಜನೆಗೊಂಡಿರುವ ಸರಣಿ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ ರಕ್ತದಾನ ಶಿಬಿರ ಹಣ್ಣು ಪಂಚಿಕೆ ಹಾಗೂ ಸ್ವಜ್ವತೆಯ ಅನೇಕ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ನಿಕೊಳ್ಳಲಾಗಿದೆ ಪಲವು ಜಿಲ್ಲೆಗಳಲ್ಲಿ ಸುತಾಸನ್ ದಿನವನ್ನು ಆಚರಿಸಲಾಗುತ್ತಿದೆ ಹಾಗೂ ಕವಿ ಸಮ್ಮೇಳನವನ್ನು ಆಯೋಜಿಸಲಾಗಿದೆ

ದೆಹಲಿಯಲ್ಲಿ ನಿನ್ನೆ ವಾರ್ಷಿಕ ಆಕಾಶವಾಣಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು ಡಿಜಬಲ್ ರೇಡಿಯೋದಲ್ಲಿ ಧ್ವನಿ ಗುಣಮಟ್ಟ ಉತ್ತಮ ಮತ್ತು ಸ್ಪಷ್ಟವಾಗಿರಲಿದ್ದು ಪೆಚ್ಚಿನ ಜನರಿಗೆ ತಲುಪಲಿದೆ ಆಕಾಶವಾಣಿ ಸಾಮಾನ್ಯ ಜನರ ಬದುಕಿನ ಭಾಗವಾಗಿದ್ದು ಇದರಲ್ಲಿ ಪ್ರಸಾರವಾಗುವ ಸಂಗೀತ ಸುದ್ದಿ ಮನರಂಜನಾ ಕಾರ್ಯಕ್ರಮಗಳು ಹೆಚ್ಚು ಜನಪ್ರಿಯ ಎಂದರು ಪ್ರಸಾರ ಭಾರತಿ ಅಧ್ಯಕ್ಷ ಡಾ

ಸೂರ್ಯಪ್ರಕಾಶ್ ಆಕಾಶವಾಣಿ ಸುದ್ಲಿ ಸೇವೆ ಹೆಚ್ಚಿನ ವಿಶ್ವಾಸಾರ್ಪತೆ ಹೊಂದಿದೆ ಆಕಾಶವಾಣಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುದ್ದಿ ಸಂಗ್ರಹಿಸಿ ಜಗತ್ತಿಗೆ ಪ್ರಸಾರ ಮಾಡುವ ಸಂಸ್ಥೆ ಎಂದರು ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿ ಶೇಖರ್ ವೆಂಪತಿ ಜನರ ಸುಪ್ತ ಪ್ರತಿಭೆಗೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಶಸ್ತಿ ರೂಮರೇಶೆ ಬದಲಾಯಿಸಲಾಗುತ್ತಿದೆ ಎಂದು ತಿಳಿಸಿದರು

ಪ್ರಮುಖವಾಗಿ ಸುದ್ದಿ ಸಂಪಾದಕರಾದ ಆನಂದ್ ಪ್ರಕಾಶ್ ಸೋನಿ ಮತ್ತು ಸುಷ್ನಿತ ಮಂಡಲ್ ಹಿಂದಿ ಸುದ್ದಿ ವಾಚಕರಾದ ಕನಕ ಲತ ಬಾತ್ಸೀದಾರರಾದ ಲಕ್ಷ್ಣಿ ಎಸ್

ಜನಗಣತಿಗೆ ಆ್ಲಪ್ ಆಧರಿತ ತಂತ್ರಜ್ಞಾನ ಬಳಕೆಗೆ ತೀರ್ಮಾನಿಸಲಾಗಿದ್ಲ ರಾಷ್ಷೀಯ ಜನಸಂಖ್ಯಾ ದಾಖಲೆ ಎನ್ ಪಿ ಆರ್ ಕೈಗೊಳ್ದುವಾಗ ಪ್ರತಿಯೊಬ್ಬರ ಬಯೋಮೆಟ್ರಿಕ್ ಪಡೆಯಲಾಗುವುದು ಎಂದರು ಸೇನಾಪಡೆ ಸಿಬ್ಬಂದಿ ಮುಖ್ಯಸ್ವ ಸಿಡಿಎಸ್ ಹುದ್ದೆ ರಚನೆಗೆ ಅಂಗೀಕಾರ ನೀಡಲಾಗಿದೆ ಈ ಹುದ್ದೆ ರಚನೆ ಕುರಿತು ನರೇಂದ್ರ ಮೋದಿ ಅವರು ಈ ವರ್ಷದ ಸ್ನಾತಂತ್ರ ದಿನಾಚರಣೆಯ ತಮ್ಮ ಭಾಷಣದಲ್ಲಿ ಘೋಷಸಿದ್ದರು